ಎನ್ಪಿಆರ್ಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಒಳಗೊಂಡ ಅರ್ಜಿಯನ್ನು ಶೀಘ್ರದಲ್ಲೇ ಅಂತಿಮಗೊಳಿಸಲಾಗುವುದು ಎಂದು ಗೃಹ ಸಚಿವಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ ಜತೆಗೆ ಹೆಚ್ಚಿನ ರಾಜ್ಯಗಳು ಎನ್ಪಿಆರ್ಗೆ ಸಂಬಂಧಿಸಿದ ನಿಬಂಧನೆಗಳನ್ನು ತಿಳಿಸಿವೆ ಎಂದು ಅವರು ಹೇಳಿದ್ದಾರೆ ಎನ್ಪಿಆರ್ ದೇಶದ ಸಾಮಾನ್ಯ ನಿವಾಸಿಗಳ ನೋಂದಣೆಯಾಗಿದೆ

ಅವರ ಪೈಕಿ ಐವರ ಸ್ಥಿತಿ ಗಂಭೀರವಾಗಿರುವುದಾಗಿ ವರದಿಯಾಗಿದೆ

ತೀವ್ರವಾಗಿ ಗಾಯಗೊಂಡಿರುವ ಪ್ರಯಾಣಿಕರನ್ನು ಕಟಕ್ನ ಎಸ್ಸಿಬಿ ವೈದ್ಯಕೀಯ ಕಾಲೇಜು ಆಸ್ವತ್ರೆಗೆ ಸ್ಥಳಾಂತರಿಸಲಾಗಿದೆ ಬೆಳಿಗ್ಗೆ ದಟ್ಟವಾಗಿ ಮಂಜು ಕವಿದಿದ್ದ ಕಾರಣ ರೈಲು ಮಾರ್ಗ ಕಾಣಿಸದೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಗೂಡ್ಲ್ ಗಾಡಿಯೊಂದರ ಬೋಗಿಗೆ ಡಿಕ್ಕಿ ಹೊಡೆಯಿತು ಎಂದು ವರದಿಯಾಗಿದೆ ಎಕ್ಸ್ಪ್ರೆಸ್ ರೈಲಿನ ಐದು ಬೋಗಿಗಳು ಹಳಿ ತಪ್ಪಿದ್ದು ಡಿಕ್ಕಿಯ ರಭಸದಿಂದ ಮೂರು ಬೋಗಿಗಳು ಹಳಿಯಿಂದ ಹೊರಗೆ ಉರುಳಿವೆ ರೈಲ್ವೇ ಇಲಾಖೆಯ ರಕ್ಷಣೆ ಮತ್ತು ತುರ್ತುವೈದ್ಯಕೀಯ ನೆರವಿನ ತಂಡ ಅಗ್ನಿಶಾಮಕ ಸೇವೆಯ ಸಿಬ್ಬಂದಿ ಮತ್ತು ಆಂಬುಲೆನ್ಸ್ಗಳು ಅಪಘಾತ ಸ್ಥಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಹಿರಿಯ ರೈಲ್ವೇ ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿದ್ದಾರೆ

ಅಧಿವೇಶನದ ನದುವೆ ಕೆಲ ಸಮಯ ವಿರಾಮವಿರುತ್ತದೆ

ಪಾಕಿಸ್ತಾನ ವಿಶ್ವಸಂಸ್ದೆಯ ಭದ್ರತಾ ಮಂದಳಿ ಸಭೆಯಲ್ಲಿ ನಿನ್ನೆ ರಾತ್ರಿ ಮತ್ತೆ ಕಾಶ್ಮೀರ ವಿಷಯವನ್ನು ಪ್ರಸ್ತಾಪಿಸಲು ಯತ್ನಿಸಿರುವುದಕ್ಕೆ ಭಾರತ ಸರ್ಕಾರ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಹಾಗೂ ಆ ಯಾವುದೇ ಬೆಂಬಲ ಪಡೆಯುವಲ್ಲಿ ಪಾಕಿಸ್ತಾನ ಮತ್ತೊಮ್ಮೆ ವಿಫಲಗೊಂಡಿದೆ ಎಂದು ಹೇಳಿದೆ ಭಾರತದೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳು ಸುಗಮಗೊಳ್ಳಲು ಬಯಸಿದಲ್ಲಿ ಪಾಕಿಸ್ತಾನ ಇನ್ನೊ ಕೆಲವು ಮಹತ್ವದ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯವಿದೆ ಎಂದು ಬಲವಾಗಿ ಪ್ರತಿಪಾದಿಸಲಾಗಿದೆ ಕಾಶ್ಮೀರ ವಿಷಯದ ಬಗ್ಗೆ ಭದ್ರತಾ ಮಂಡಳಿಯ ಗಮನ ಸೆಳೆಯುವಲ್ಲಿ ಪಾಕಿಸ್ತಾನ ಏಕಾಂಗಿಯಾಗಿದೆ ತನ್ನ ಪರಮ ಆಪ್ತ ಸ್ನೇಹಿತ ಚೀನಾದ ಬೆಂಬಲವೂ ಅದಕ್ಕೆ ದೊರೆಯುತ್ತಿಲ್ಲ ಎಂದು ತಿಳಿಸಿದೆ ಕಾಶ್ಮೀರ ಭಾರತ ಮತ್ತು ಪಾಕಿಸ್ತಾನ ನದುವಣ ದ್ವಿಪಕ್ಷೀಯ ವಿಷಯವಾಗಿದೆ ಎಂದು ಭದ್ರತಾ ಮಂಡಳಿಯ ಇತರ ಸದಸ್ಯ ದೇಶಗಳು ಭಾವಿಸಿರುವ ಹಿನ್ನೆಲೆಯಲ್ಲಿ ಕಾಶ್ಮೀರ ಕುರಿತ ಪಾಕಿಸ್ತಾನದ ಪ್ರಯತ್ನಗಳು ವಿಫಲವಾಗುತ್ತಿವೆ ಎಂದು ಭಾರತ ಸರ್ಕಾರ ತಿಳಿಸಿದೆ ಇದಕ್ಕೂ ಮುನ್ನ ಭದ್ರತಾ ಮಂಡಳಿಯ ಸಮಾಲೋಚನಾ ಕೊಠಡಿಯಲ್ಲಿ ನಡೆದ ಪರಸ್ಪರ ಚರ್ಚೆಗಳಲ್ಲಿ ಚೀನಾ ಕಾಶ್ಮೀರ ವಿಷಯವನ್ನು ಇತರ ವಿಷಯಗಳ ಪಟ್ಟಿಯಲ್ಲಿ ಪ್ರಸ್ತಾಪಿಸಲು ಯತ್ನಿಸಿತ್ತು ವಿಶ್ವಸಂಸ್ದೆಯಲ್ಲಿ ಭಾರತದ ಶಾಶ್ವತ ಪ್ರತಿನಿಧಿಯಾಗಿರುವ ಸೈಯದ್ ಅಕ್ಸರುದ್ದೀನ್ ವಿಶ್ವಸಂಸ್ದೆಯಲ್ಲಿ ಪಾಕಿಸ್ತಾನ ಪ್ರಸ್ತಾಪಿಸಿರುವ ವಿಷಯ ನಿರಾಧಾರ ಆರೋಪಗಳಿಂದ ಕೂಡಿತ್ತು ಇದರಲ್ಲಿ ವಿಶ್ವಾಸಾರ್ಹತೆಯ ಅಂಶ ಇರಲಿಲ್ಲವೆಂದು ತಿಳಿಸಿದ್ದಾರೆ ಭಯೋತ್ವಾದನೆಗೆ ಬೆಂಬಲ ನೀಡುವವರ ವಿರುದ್ದ ಕಠಿಣ ಜಾಗತಿಕ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ರಕ್ಷಣಾ ಸಿಬ್ಬಂದಿ ಸಿದಿಎಸ್ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ ಈ ಪಡುಗನ್ನು ಅದರ ತಳಮಟ್ಸದಿಂದಲೇ ಬಗ್ಗುಬಡಿಯಬೇಕಾದ ಅವಶ್ಯಕತೆ ಇದೆ ಎಂದು ಅವರು ಹೇಳಿದ್ದಾರೆ

ಯಾವುದೇ ದೇಶ ಒಂದೆಡೆ ಭಯೋತ್ವಾದನೆ ವಿರುದ್ದದ ಜಾಗತಿಕ ಸಮರದಲ್ಲಿ ಭಾಗಿಯಾಗುವುದಕ್ಕೆ ಮತ್ತೊಂದೆಡೆ ಭಯೋತ್ಪಾದನೆಗೆ ನೆರವು ನಿಡುವುದಕ್ಕೆ ಸಾಧ್ಯವಿಲ್ಲ ಭಯೋತ್ಸಾದನೆಗೆ ನೆರವು ನೀಡುವ ದೇಶಗಳು ಇರುವವರೆಗೂ ಭಯೋತ್ಸಾದನೆ ಇರುತ್ತದೆ ನಾವುಗಳು ಈ ಪಿಡುಗಿನ ಜೊತೆ ಜೊತೆಯಲ್ಲೇ ಬದುಕಬೇಕಾಗುತ್ತದೆ ಎಂದು ಜನರಲ್ ರಾವತ್ ಅಭಿಪ್ರಾಯಪಟ್ಟರು

ನಾಗರಿಕರಿಗೆ ಅನಾನುಕೂಲವಾಗಬಾರದು ಎಂಬ ದ್ವಷ್ಟಿಯಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿಕೊಂಡ ಮನವಿಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಸಮ್ಮತಿಸಿದೆ

ಯಾವುದೇ ಶುಲ್ಕವಿಲ್ಲದೆ ನಾಳೆಯವರೆಗೆ ನೋಂದಣಿಗೆ ಅವಕಾಶವಿರುತ್ತದೆ ಎಂದು ವಿಶ್ವವಿದ್ಯಾಲಯದ ಆದೇಶ ಪತ್ರದಲ್ಲಿ ತಿಳಿಸಲಾಗಿದೆ

ಮಧ್ಯಪ್ರಾಚ್ಯ ವಲಯದಲ್ಲಿ ಎದುರಾಗಿರುವ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಭಾರತ ಮಹತ್ವದ ಪಾತ್ರ ವಹಿಸಲು ಸಾಧ್ಯವಿದೆ ಎಂದು ಇರಾನ್ನ ವಿದೇಶಾಂಗ ಸಚಿವ ಜಾವದ್ ಜ಼ರೀಫ್ ಹೇಳಿದ್ದಾರೆ ದೆಹಲಿಯಲ್ಲಿ ನಡೆಯುತ್ತಿರುವ ರೈಸೀನಾ ಸಂವಾದ ಕಾರ್ಯಕ್ರಮದಲ್ಲಿ ನಿನ್ನೆ ಭಾಗವಹಿಸಿದ್ದ ಅವರು ಕೊಲ್ಲಿ ರಾಷ್ಟ್ರಗಳ ವಲಯದಲ್ಲಿ ಭಾರತ ಪ್ರಮುಖ ಪಾತ್ರ ಹೊಂದಿರುವುದರಿಂದ ಈಗ ಎದುರಾಗಿರುವ ಉದ್ವಿಗ್ತ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಸಹಕರಿಸಬಹುದು ಎಂದರು ಇರಾನ್ನ ಜನರಲ್ ಖಾಸಿಮ್ ಸುಲ್ವೆಮಾನಿ ಹತ್ಯೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಬಿಕ್ಕಟ್ಟಿಗೆ ರಾಜತಾಂತ್ರಿಕ ಪರಿಹಾರ ಸಾಧ್ಯವಾಗಬಹುದೆ ಎಂದೂ ಸಹ ಇರಾನಿ ವಿದೇಶಾಂಗ ಸಚಿವರು ಪ್ರಸ್ತಾಪಿಸಿದರು ಬಿಕ್ಕಟ್ಟನ್ನು ಶಮನಗೊಳಿಸಲು ರಾಜತಾಂತ್ರಿಕ ಮಾರ್ಗದ ಅನುಸರಣೆಗೆ ಇರಾನ್ ಸರ್ಕಾರ ತಯಾರಿದೆ ಆದರೂ ಅಮೆರಿಕದೊಂದಿಗೆ ರಾಜಿ ಸಂದಾನಕ್ಕೆ ತಮ್ಮ ದೇಶ ಸುತರಾಮ್ ಸಿದ್ದವಿಲ್ಲ ಎಂದು ಅವರು ಸ್ಪಷ್ನಪಡಿಸಿದರು ಇರಾನ್ನ ವಿದೇಶಾಂಗ ಸಚಿವರು ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನೂ ಸಹ ಭೇಟಿಯಾಗಿದ್ದರು ಮಧ್ಯ ಪ್ರಾಚ್ಯದಲ್ಲಿ ಶಾಂತಿ ಭದ್ರತೆ ಹಾಗೂ ಸ್ವಿರತೆ ನೆಲೆಸಬೇಕೆನ್ನುವುದು ಭಾರತದ ಬಲವಾದ ಆಶಯವಾಗಿದೆ ಎಂದು ಪ್ರಧಾನಿ ಮೋದಿ ತಿಳಿಸಿದರು ಇರಾನ್ನೊಂದಿಗೆ ಸ್ನೇಹ ಪೂರ್ಣ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಭಾರತದ ಬದ್ದತೆ ಮುಂದುವರೆಯುತ್ತದೆ ಎಂದೂ ಸಹ ನರೇಂದ್ರ ಮೋದಿ ಭರವಸೆ ನೀಡಿದರು ವಿಶೇಷ ಆರ್ಥಿಕ ವಲಯದ ಚಾಬಹಾರ್ ಯೋಜನೆಯಲ್ಲಿ ಪ್ರಗತಿ ಸಾಧಿಸಲು ಇರಾನ್ ನಾಯಕತ್ವ ನೀಡುತ್ತಿರುವ ಸಹಕಾರಕ್ಕಾಗಿ ಪ್ರಧಾನಮಂತ್ರಿ ಕೃತಜ್ಞತೆ ಸಲ್ಲಿಸಿದರು

ಪ್ರಧಾನಮಂತ್ರಿ ಕಾರ್ಯಾಲಯದ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ್ದಾರೆ ಯೋಜನೆಗೆ ಆಯ್ಕೆಯಾಗಿರುವ ನಾಲ್ವರು ಗಗನಯಾತ್ರಿಗಳಿಗೆ ರಷ್ಯಾದಲ್ಲಿ ತರಬೇತಿ ನೀಡಲಾಗುವುದು